ವಿಧಾನಸಭೆಯ ಕಲಾಪಗಳಲ್ಲಿ ಭಾಗವಹಿಸಲೇಬೇಕೆಂದು ರಾಜೀನಾಮೆ ನೀಡಿರುವ ಶಾಸಕರಿಗೆ ಒತ್ತಾಯ ಮಾಡಬಾರದು ಎಂದು ತೀರ್ಷಿನಲ್ಲಿ ಸ್ಪಪ್ಪಪಡಿಸಲಾಗಿದೆ

ತೀರ್ಪಿನ ಬಗ್ಗೆ ಸ್ವೀಕರ್ ಕೆ

ರಮೇಶ್ ಕುಮಾರ್ ಪ್ರಕಿಕ್ರಿಯಿಸಿದ್ದು ಗೌರವಯುತವಾಗಿ ಸಂವಿಧಾನದ ಚೌಕಟ್ಟನಲ್ಲಿ ನಿಯಮಾವಳಿ ಪ್ರಕಾರ ಕಾರ್ಯ ನಿರ್ವಹಿಸುವುದಾಗಿ ತಿಳಿಸಿದ್ದಾರೆ ತೀರ್ಮ ತಮ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ತಾವು ಯಾವುದೇ ನಿರ್ಧಾರವನ್ನು ತರಾತುರಿಯಲ್ಲಿ ಯಾರನ್ನೂ ಮೆಚ್ಚಿಸಲು ತೆಗೆದುಕೊಳ್ಳುವುದಿಲ್ಲ ಎಂದು ಅವರು ಹೇಳದ್ದಾರೆ ಮತ್ತೊಂದೆಡೆ ಮಧ್ಯಂತರ ತೀರ್ಪಿನಿಂದ ಅತ್ಯಸ್ತ ಶಾಸಕರಿಗೆ ನೈತಿಕ ಬಲ ಬಂದಂತಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ ಸಂವಿಧಾನದ ಆಶಯಗಳಿಗೆ ಆನುಗುಣವಾಗಿರುವ ಈ ತೀರ್ಪಿನಿಂದ ಪ್ರಜಾಪ್ರಭುತ್ವಕ್ಷ ಗೆಲುವಾಗಿದೆ ಮೈತ್ರಿ ಸರ್ಕಾರ ಅಲ್ಲಮತಕ್ಕೆ ಕುಸಿದಿದ್ದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಅವರು ಒತ್ತಾಯಿಸಿದ್ದಾರೆ ಅತೃಪ್ತ ಶಾಸಕರ ರಾಜೀನಾಮೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದನ್ನು ಸಭಾದ್ಯಕ್ಷರ ವಿವೇಚನೆಗೆ ಬಿಟ್ಟರುವ ಹಿನ್ನೆಲೆಯಲ್ಲಿ ಅವರು ವಿಳಂಬ ಮಾಡದೆ ನಿರ್ಧರಿಸಬೇಕು ತಾಸಕರು ಅನರ್ಹಗೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದು ಬಿಜೆಪಿ ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಟ್ವೀಟ್ ಮಾಡಿದ್ದಾರೆ ಹಿರಿಯ ಕಾಂಗ್ರೆಸ್ ಮುಖಂಡ ಡಿ

ಶಿವಕುಮಾರ್ ಮಾತನಾಡಿ ಪಕ್ಷದಿಂದ ವಿಪ್ ಜಾರಿಗೊಳಿಸಲಾಗಿದ್ದು ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ನಾಳೆ ಸದನಕ್ಕೆ ಹಾಜರಾಗದೆ ಇರುವ ಶಾಸಕರ ಮೇಲೆ ತ್ರಮ ಕೈಗೊಳ್ಳಬಹುದು ಎಂದು ಹೇಳಿದ್ದಾರೆ ಈ ನಡುವೆ ಶಾಸಕ ಸ್ಥಾನಗಳಿಗೆ ರಾಜೀನಾಮೆ ನೀಡಿ ಸದ್ಯದಲ್ಲಿ ಮುಂಬೈನಲ್ಲಿ ಮೊಕ್ಕಾಂ ಹೂಡಿರುವ ಬಂಡಾಯ ಶಾಸಕರು ಪ್ರತಿಕ್ರಿಯಿಸಿದ್ದು ಇಂದು ಸುಪ್ರೀಂಕೋರ್ಟ್ ನೀಡಿರುವ ತೀರ್ಪನ್ನು ಸ್ವಾಗತಿಸುವುದಾಗಿ ಹೇಳಿದ್ದಾರೆ ತಮ್ಮ ರಾಜೀನಾಮೆಗಳನ್ನು ವಾಪಸ್ ಪಡೆಯುವ ಪ್ರಶ್ನೆಯೇ ಇಲ್ಲ ನಾಳೆ ವಿಧಾನಸಭೆಯಲ್ಲಿ ನಡೆಯುವ ವಿಶ್ವಾಸಮತಯಾಚನೆ ಕಲಾಪಕ್ಕೆ ತಾವು ಹಾಜರಾಗುವುದಿಲ್ಲ ಎಂದು ಅವರು ತಿಳಿಸಿರುವುದಾಗಿ ಸುದ್ದಿಸಂಸ್ಥೆ ವರದಿ ಮಾಡಿದೆ

ನಾಮಾಂಕಿತ ಸದಸ್ಕರಿಗೂ ಸಹ ಬಹುಮತ ಸಾಬೀತು ಪರೀಕ್ಷೆಯಲ್ಲಿ ಮತದಾನದ ಹಕ್ಕಿರುವುದಾಗಿ ಅಧಿಕೃತ ಮೂಲಗಳು ತಿಳಿಸಿವೆ ಮತ್ತೊಂದು ಬೆಳವಣಿಗೆಯಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮಿ ನೀಡಿದವರಲ್ಲಿ ಒಬ್ಬರಾಗಿದ್ದ ಬೆಂಗಳೂರಿನ ಶಾಸಕ ರಾಮಲಿಂಗಾರೆಡ್ಡಿ ತಾವು ಕಾಂಗ್ರೆಸ್ ಪಕ್ಷದಲ್ಲಿಯೇ ಮುಂದುವರಿಯುವುದಾಗಿ ಇಂದು ತಿಳಿಸಿದ್ದಾರೆ

ನಿರ್ಣಯದ ಪರವಾಗಿ ಇರುವವರು ಮೊದಲು ಕೈ ಎತ್ತುತ್ತಾರೆ ನಂತರ ನಿರ್ಣಯವನ್ನು ವಿರೋಧಿಸುವ ಶಾಸಕರನ್ನು ಎಣಿಸಲಾಗುತ್ತದೆ ಈ ಮತಗಳ ಆಧಾರದ ಮೇಲೆ ಮುಂದಿನ ನಿರ್ಧಾರವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ

ಶಾಸಕಾಂಗದ ಹಕ್ಕುಗಳನ್ನು ಅತಿಕ್ರಮಿಸಿವೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ರಾಜೀನಾಮೆಯ ಕಾರಣದ ವಿಚಾರಣೆ ನಡೆಸಿ ಸ್ವೀಕರ್ ಕ್ರಮಕೈಗೊಳ್ಳಲು ಅವಕಾಶವಾಗಿದೆ ಎಂದು ಕಾಂಗ್ರೆಸ್ ಹಿರಿಯ ನಾಯಕ ವಿ

ಉಗ್ರಪ್ಪ ಪ್ರತಿಕ್ರಯಿಸಿದ್ದಾರೆ

ಸುಪ್ರೀಂಕೋರ್ಟ್ ಇಂದು ನೀಡಿರುವ ಮಧ್ಯಂತರ ತೀರ್ಷಿನ ಹಿನ್ನೆಲೆಯಲ್ಲಿ ಈ ಬಗ್ಗೆ ವಿಧಾನಸಭಾಧ್ಯಕ್ಷ ಕೆ

ರಮೇಶ್ ಕುಮಾರ್ ಅವರಿಂದ ಸ್ಪಷ್ಟೀಕರಣ ಪಡೆಯಲಾಗಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವಕೃಷ್ಣ ಬೈರೇಗೌಡ ಹೇಳಿದ್ದಾರೆ ವಿಧಾನಸೌಧ ಬಳಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಪ್ರೀಂಕೋರ್ಟ್ ನೀಡಿರುವ ಆದೇಶದಲ್ಲಿ ರಾಜೀನಾಮೆ ನೀಡಿರುವ ಶಾಸಕರು ಸದನಕ್ಕೆ ಹಾಜರಾಗುವ ಅಥವಾ ಗೈರಾಗುವ ಆಯ್ಲೆಯನ್ನು ಅವರ ವಿವೇಚನೆಗೆ ಬಿಡಲಾಗಿದೆ ಆದರೆ ಕರ್ನಾಟಕ ವಿಧಾನಸಭೆ ನಿಯಮಾವಳಿ ಪ್ರಕಾರ ತಾಸಕರು ಸದನದಿಂದ ಹೊರಗುಳಿಯಬೇಕಾದರೆ ಸಭಾಧ್ಯಕ್ಷರ ಮೂಲಕ ಅನುಮತಿ ಪಡೆಯಬೇಕಾದ ನಿಯಮವಿದೆ ಈ ಬಗ್ಗೆ ಸ್ವೀಕರ್ ಜೊತೆ ಚರ್ಚಿಸಲಾಗಿದೆ ಕಾನೂನು ತಜ್ಜರೊಂದಿಗೆ ಚರ್ಚಿಸುವುದಾಗಿ ಅವರು ತಿಳಿಸಿದ್ದಾರೆ ಈ ಬಗ್ಗೆ ನಾಳೆ ಅಂತಿಮ ನಿರ್ಧಾರವಾಗಲಿದೆ ಎಂದರು ಮತ್ತೊಂದೆಡೆ ವಿಪ್ ಜಾರಿ ಮಾಡುವುದು ಆಯಾ ಶಾಸಕಾಂಗ ಪಕ್ಷಗಳ ಪಕ್ಕು ಆದರೆ ಸುಪ್ರೀಂಕೋರ್ಟ್ ಅತೃಪ್ತ ಶಾಸಕರಿಗೆ ಸದನದಿಂದ ಹೊರಗುಳಿಯಲು ವಿನಾಯಿತಿ ನೀಡುವ ಮೂಲಕ ಈ ಹಕ್ಕುಗಳನ್ನು ಮೊಟಕುಗೊಳಿಸುವ ಪ್ರಯತ್ನ ಆಗಿದೆ ಎಂದು ಕೃಷ್ಣ ದೈರೇಗೌಡ ಆಕ್ಸೇಪಿಸಿದರು

ಬೆಂಬಲ ಕೋರಿ ಇದುವರೆಗೂ ಯಾವ ನಾಯಕರೂ ತಮ್ಮನ್ನು ಸಂಪರ್ಕಿಸಿಲ್ಲ ಎಂದು ಅವರು ಹೇಳಿದ್ದಾರೆ ಕಲಾಪದ ವೇಳೆ ತಮಗೆ ಸದನದಲ್ಲಿ ಪ್ರತ್ಯೇಕ ಸ್ವಳ ನೀಡಬೇಕೆಂದು ಅವರು ಈ ಮೊದಲು ಸಭಾಧ್ವಕ್ಷರಿಗೆ ಮನವಿ ಮಾಡಿದ್ದನ್ನು ನೆನಪಿಸಿಕೊಳ್ಳಬಹುದು

ಮಹಾತ್ನ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನೀಡಲಾಗುತ್ತಿರುವ ಅನುದಾನವನ್ನು ಹೆಚ್ಚಿಸಲಾಗಿದೆ

ಕರಡು ಕಪ್ರತಿ ಸಿದ್ಧಗೊಂಡಿದೆ ಎಂದು ನಗರಾಭಿವೃದ್ಧಿ ಸಚಿವ ಯು

ಟಿ ಖಾದರ್ ಮಂಗಳೂರಿನಲ್ಲಿಂದು ತಿಳಿಸಿದ್ದಾರೆ ರಾಜ್ಯದ ಕೆಲವು ಪಿಜಿಗಳಲ್ಲಿ ಅಹಿತಕರ ಫಟನೆಗಳು ನಡೆಯುತ್ತಿವೆ ವಿಶೇಷವಾಗಿ ಮಹಿಳೆಯರು ಮತ್ತು ವಿದ್ವಾರ್ಥಿನಿಯರ ಸುರಕ್ಷತೆಗೆ ನೀತಿಯ ಅಗತ್ತವಿದೆ ಎಂದು ಹೇಳಿದರು ಮಹಾನಗರ ಪಾಲಿಕೆ ಸಹಿತ ಸ್ವಳೀಯ ಸಂಸ್ಥೆಗಳ ಸರ್ಕಾರಿ ಕಟ್ಟಡ ಬಾಡಿಗೆಗೆ ಸಂಬಂಧಿಸಿ ಸ್ವಳೀಯ ಸಂಸ್ಥೆ ವಾಣಿಜ್ಞ ಮಳಿಗೆಗಳ ವಿಲೇವಾರಿ ನೀತಿ ಜಾರಿಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು

ಹಾಗೂ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾರ್ಖಾನೆಗಳಗೆ ಮಳೆ ನೀರು ಕೊಯ್ಲು ಕಡ್ಡಾಯವಾಗಿ ಅಳವಡಿಸೊಳ್ಳುವಂತೆ ನೋಟಸ್ ನೀಡಲಾಗಿದೆ ಎಂದು ಜಿಲ್ಲಾಕಾರಿ ಸಿ

ಕರೀಗೌಡ ಹೇಳಿದ್ದಾರೆ

ಗೋವಾ ರಾಜ್ಯದಲ್ಲಿ ಮಂಗನ ಕಾಯಿಲೆ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ಸೇರಿದಂತೆ ಗಡಿ ತಾಲ್ಲೂಕಿನಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ

ನೀಡಲಾಗಿದೆ

ಉತ್ತರ ಒಳನಾಡಿನ ಕೆಲವೆಡೆ ಹಾಗೂ ಕರಾವಳಿಯ ಹಲವೆಡೆ ಮಳೆಯಾಗಿದೆ

ಆರ್

ಮುನ್ಲೂಚನೆಯಂತೆ ರಾಜ್ಜದ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಜವಾಗಿ ಮೋಡ ಕವಿದ ವಾತವಾರಣವಿರಲಿದ್ದು